ಬಿಜೆಪಿ ನೂತನ ರಾಷ್ಷೀಯ ಅಧ್ಯಕ್ಷರಾಗಿ ಜೆ

ನಡ್ಡಾ ಅಧಿಕೃತವಾಗಿ ಆಯ್ಕೆ ರಾಜ್ಯದ ಸಚಿವರು ರಾಜಕೀಯ ಮುಖಂಡರಿಂದ ಅಭಿನಂದನೆ ವಿದ್ವಾರ್ಥಿಗಳು ಒತ್ತಡ ಮತ್ತು ಭೀತಿ ಮುಕ್ತರಾಗಿ ಆತ್ಪವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಿದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿವಿಮಾತು ಹೇಳಿದ್ದಾರೆ ನವದೆಹಲಿಯ ತಾಲ್ಕಟೋರಾ ಸಭಾಂಗಣದಲ್ಲಿ ಇಂದು ನಡೆದ ಬಹುನಿರೀಕ್ಷಿತ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ವಿದ್ವಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿ ಪರೀಕ್ಷೆ ಜೀವನದ ಅಂತಿಮ ಗುರಿಯಾಗಬಾರದು

ಪಠ್ಯೇತರ ಚಟುವಟಿಕೆಗಳ ಮಹತ್ವದ ಕುರಿತು ಮಾತನಾಡಿದ ಪ್ರಧಾನಿಮಂತ್ರಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವ್ಯಕ್ತಿಯಲ್ಲಿ ಸೃಜನಶೀಲತೆ ಬೆಳೆಯುತ್ತದೆ ಇಲ್ಲದಿದ್ದರೆ ವ್ಯಕ್ತಿ ರೋಬೋಟ್ನಂತೆ ಕಾರ್ಯನಿರ್ವಹಿಸುತ್ತಾನೆ ಪ್ರತಿ ಮಗುವಿನಲ್ಲೂ ಪ್ರತಿಭೆಗಳಿರುತ್ತವೆ ವಿದ್ವಾರ್ಥಿ ಇಷ್ಷಪಡುವ ವಿಷಯವನ್ನು ಆಯ್ದೆ ಮಾಡಲು ಅವಕಾಶ ನೀಡಬೇಕು ಅಂಕಗಳಿಗಾಗಿ ವಿದ್ವಾರ್ಥಿಗಳ ಮೇಲೆ ಒತ್ತಡ ಹೇರಬಾರದು ಎಂದು ನರೇಂದ್ರ ಮೋದಿ ಮೋಷಕರಿಗೆ ಸಲಹೆ ನೀಡಿದರು ಯುವಜನತೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದಾಗೆಲ್ಲಾ ಹಲವು ಹೊಸ ವಿಚಾರಗಳು ತಮಗೆ ತಿಳಿಯುತ್ತವೆ ಪರೀಕ್ಷಾ ಪೇ ಚರ್ಚಾ ತಮ್ಮ ಪೃದಯಕ್ಕೆ ಅತ್ಯಂತ ಪತ್ತಿರವಾಗಿರುವ ಕಾರ್ಯಕ್ರಮ ಎಂದು ಅವರು ತಿಳಿಸಿದರು

ಹಾಗೆಯೇ ತೀವ್ರವಾಗಿ ಗಾಯಗೊಂಡರೂ ವೆಸ್ಟ್ ಇಂಡೀಸ್ ವಿರುದ್ದ ಬೌಲಿಂಗ್ ಮಾಡಿದ ಅನಿಲ್ ಕುಂಬೈ ಅವರ ಪ್ರತಿಭೆಯನ್ನು ಪ್ರಧಾನಮಂತ್ರಿ ಕೊಂಡಾಡಿದರು

ಪರೀಕ್ಷಾ ವೇ ಚರ್ಚಾ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬೆಂಗಳೂರಿನ ಕೆಎಲ್ಇ ಕಾಲೇಜಿನಲ್ಲಿ ವಿದ್ವಾರ್ಥಿಗಳೊಂದಿಗೆ ವೀಕ್ಷಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಜಗದೀಶ್ ಎಸ್ಎಸ್ಎಲ್ಸಿ ಮಂಡಳಿಯ ನಿರ್ದೇಶಕಿ ವಿ ಸುಮಂಗಲ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಪ್ರಧಾನಮಂತ್ರಿಯವರು ಹೇಳಿದ ವಿಷಯಗಳನ್ನು ಕನ್ನಡದಲ್ಲಿ ವಿವರಿಸಿದ ಸಚಿವರು ವಿದ್ವಾರ್ಥಿಗಳು ಪರೀಕ್ಷಾ ಭಯವನ್ನು ಬಿಡಬೇಕು ಆತ್ತವಿಶ್ಲಾಸದಿಂದ ಪರೀಕ್ಷೆ ಎದುರಿಸಬೇಕು ಎಂದರು ಪ್ರಧಾನಮಂತ್ರಿಯವರು ಬರೆದಿರುವ ಎಕ್ಲಾಂ ವಾರಿಯರ್ಸ್ ಎಂಬ ಮಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿ ಎಲ್ಲಾ ಶಾಲೆಗಳಿಗೆ ಕಳುಹಿಸಿಕೊಡಲು ಚಿಂತನೆ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು

ವಿದ್ಯಾರ್ಥಿಗಳು ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿ ಶಿಕ್ಷಣ ಇಲಾಖೆ ವತಿಯಿಂದ ಪ್ರತಿ ತಿಂಗಳು ಸಂವೇದನಾ ಎಂಬ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ

ಫೇಸ್ಬುಕ್ನಲ್ಲಿ ನೇರ ಪ್ರಸಾರ ಇರಲಿದೆ ಎಂದು ಸಚಿವರು ತಿಳಿಸಿದರು

ಮಂಗಳೂರು ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಬೆಳಿಗ್ಗೆ ಸಂದೇಹಾಸ್ವದ ಚೀಲವೊಂದರಲ್ಲಿ ಪತ್ತೆಯಾಗಿದ್ದ ಸಜೀವ ಬಾಂಬ್ ಅನ್ನು ಯಾರಿಗೂ ಹಾನಿಯಾಗದಂತೆ ಕೆಂಜಾರು ನಿರ್ಜನ ಪ್ರದೇಶದಲ್ಲಿ ಸ್ಪೋಟಿಸಲಾಯಿತು ವಿಮಾನ ನಿಲ್ದಾಣದ ಪ್ರವೇಶ ದ್ವಾರದ ಬಳಿ ಪತ್ತೆಯಾದ ವಾರಸುದಾರರಿಲ್ಲದ ಚೀಲವನ್ನು ತಕ್ಷಣ ನಿರ್ಜನ ಸ್ವಳಕ್ಕೆ ಕೊಂಡೊಯ್ದಲಾಯಿತು ಬಾಂಬ್ ಪತ್ತೆ ದಳದಿಂದ ತಪಾಸಣೆ ನಡೆಸಿ ಅಂತಿಮವಾಗಿ ಬಾಂಬನ್ನು ಸ್ಟೋಟಿಸಿಲಾಯಿತು ಈ ಬಗ್ಗೆ ಬಜ್ಜೆ ಮೊಲೀಸ್ ಕಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ ಎಂದು ಮಂಗಳೂರು ನಗರ ಮೊಲೀಸ್ ಆಯುಕ್ತ ಡಾ

ಹರ್ಷ ತಿಳಿಸಿದ್ದಾರೆ ಫಟನೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಕಲಬುರಗಿ ರಾಯಚೂರು ವಿಮಾನ ನಿಲ್ದಾಣಗಳಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ರಾಯಚೂರು ಜಿಲ್ಲೆಯ ನಗರ ಕೇಂದ್ರ ಬಸ್ ನಿಲ್ದಾಣ ರೈಲು ನಿಲ್ದಾಣಗಳ ಜೊತೆಗೆ ವಿದ್ದುತ್ ಉತ್ಪಾದನಾ ಕೇಂದ್ರಗಳಾದ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ಜೊತೆ ಬಸವಸಾಗರ ಜಲಾಶಯ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ

ತೋಟಬೆಂಗರೆ ಮಹಾಜನ ಸಭಾ ವತಿಯಿಂದ ಪ್ರಯಾಣಿಕರ ಸಂಚಾರಕ್ಕೆ ನೂತನವಾಗಿ ನಿರ್ಮಾಣಗೊಂಡಿರುವ ಕುಮಾರಧಾರ ನಾವೆ ಹಾಗೂ ಬೋಳೂರು ಸುಲ್ತಾನ್ಬತ್ತೇರಿ ಬಳಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಪ್ರಯಾಣಿಕರ ಜೆಟ್ಟಿಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು ಮೀನುಗಾರಿಕೆಗೆ ಅನುಕೂಲವಾಗುವಂತೆ ಜೆಟ್ಟಿ ನಿರ್ಮಾಣ ಮಾಡಲಾಗುವುದು ಈ ನಿಟ್ಟಿನಲ್ಲಿ ರಾಜ್ಯ ಸರಕಾರ ಈಗಾಗಲೇ ದಿಟ್ಟ ನಿರ್ಧಾರ ಕೈಗೊಂಡಿದೆ ಮುಂಚಿತವಾಗಿ ಪ್ರಾಯೋಗಿಕ ವ್ಯವಸ್ಥೆಯಲ್ಲಿ ತೇಲುವ ಜೆಟ್ಟಿ ನಿರ್ಮಿಸಲು ಸೂಚನೆ ನೀಡಲಾಗಿದೆ ಧಾರಣಾ ಸಾಮರ್ಥ್ಯ ಸೇರಿದಂತೆ ತಾಂತ್ರಿಕ ವ್ಯವಸ್ಥೆಗಳನ್ನು ಪರಿಶೀಲಿಸಲು ತಜ್ಞರಿಗೆ ತಿಳಿಸಲಾಗಿದೆ ತಾಂತ್ರಿಕ ಅನುಮೋದನೆ ದೊರೆತ ಬಳಿಕ ಜೆಟ್ಟಿ ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದು ಅವರು ತಿಳಿಸಿದರು ಸಮುದ್ರ ಕಿನಾರೆಯಲ್ಲಿ ಮೀನುಗಾರಿಕೆ ಮೂಲಕ ಬದುಕು ಕಟ್ಟಿಕೊಂಡವರ ನೆಮ್ಬದಿ ಭದ್ರತೆಗೆ ರಾಜ್ಯ ಸರಕಾರ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಿದೆ ಕೃಷಿ ಮಾದರಿಯಲ್ಲೂ ಮೀನುಗಾರಿಕೆ ಕುಟುಂಬಗಳಿಗೆ ಕ್ರೆಡಿಟ್ ಕಾರ್ಡ್ ನೀಡುವ ಯೋಜನೆ ಆರಂಭವಾಗಿದೆ ಇದನ್ನು ಎಲ್ಲ ಮೀನುಗಾರಿಕಾ ಕುಟುಂಬದವರಿಗೆ ವಿಸ್ತರಿಸಲಿದ್ದೇವೆ ಎಂದು ಸಚಿವರು ತಿಳಿಸಿದರು ಭಾರತ್ ಎಲೆಕ್ಷಾನಿಕ್ಸ್ ಲಿಮಿಟೆಡ್ನ ರಕ್ಷಣಾ ಸಾರ್ವಜನಿಕ ವಲಯ ರೈಲುಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಹಾಗೂ ಪ್ರಯಾಣಿಕ ಸುರಕ್ಷತೆಗಾಗಿ ರಿಯಲ್ ಟೈಮ್ ಟ್ರೈನ್ ಇನ್ಫಾರ್ರೇಶನ್ ಸಿಸ್ಟಮ್ ಆರ್ಟಿಐಎಸ್ ವ್ಯವಸ್ಟೆಯ ಮೊದಲ ಹಂತವನ್ನು ಯಶಸ್ವಿಯಾಗಿ ಆರಂಭಿಸಿದೆ ಇಸ್ತೋದ ಸ್ಪೇಸ್ ಅಪ್ಲಿಕೇಶನ್ ಕೇಂದ್ರದ ತಾಂತ್ರಿಕ ಮಾರ್ಗದರ್ಶನದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆರ್ಟಿಐಎಸ್ ವ್ಯವಸ್ಸೆ ರೈಲು ಗಾಡಿಗಳ ನೈಜ ವೇಳಾಪಟ್ಲಿಯ ಮಾಹಿತಿ ನೀಡುವಲ್ಲಿ ಸಪಾಯಕಾರಿಯಾಗಿದೆ ಈ ವ್ಯವಸ್ಟೆಯ ಮೂಲಕ ರೈಲುಗಳ ನಿಖರವಾದ ಸ್ಥಳ ವೇಗ ಹಾಗೂ ಅದರ ಆಗಮನ ಮತ್ತು ನಿರ್ಗಮನ ಸಮಯವನ್ನು ಸುಲಭವಾಗಿ ಪತ್ತೆ ಹಜ್ವಬಹುದು ರೈಲ್ವೇ ಅಪಘಾತಗಳನ್ನು ತಡೆಯಲು ಮತ್ತು ಸಂಚಾರ ನಿರ್ವಹಣೆಯನ್ನು ಉತ್ತಮ ಪಡಿಸಲು ಈ ವ್ಯವಸ್ಥೆ ಸಹಾಯಕಾರಿಯಾಗಿದೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ಅಧ್ಯಕ್ಷರಾಗಿ ಪಕ್ಷದ ಹಿರಿಯ ನಾಯಕ ಜೆ

ನಡ್ಡಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಈ ಮಾಹಿತಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಯಿತು ಇದುವರೆಗೆ ಈ ಹುದ್ದೆಯನ್ನು ನಿರ್ವಹಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಹಿರಿಯ ನಾಯಕರು ಜೆ ಪಿ ನಡ್ಡಾ ಅವರನ್ನು ಅಭಿನಂದಿಸಿದರು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಪರವಾಗಿ ಬಿಜೆಪಿ ರಾಜ್ಕಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೇಂದ್ರ ಸಚಿವರಾದ ಡಿ

ಸದಾನಂದ ಗೌಡ ಪ್ರಹ್ಲಾದ್ ಜೋಷಿ ಸುರೇಶ್ ಅಂಗಡಿ ಭಾಗವಹಿಸಿದ್ದರು ಅದೇ ರೀತಿ ಉಪ ಮುಖ್ಚಮಂತ್ರಿಗಳಾದ ಗೋವಿಂದ ಕಾರಜೋಳ ಲಕ್ಷ್ಣಣ ಸವದಿ ಡಾ

ಅಶ್ವಥನಾರಾಯಣ ರಾಜ್ಯ ಉಪಾಧ್ಯಕ್ಷರಾದ ನಿರ್ಮಲ್ ಕುಮಾರ್ ಸುರಾನ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅರವಿಂದ ಲಿಂಬಾವಳಿ ಮುಖಂಡರಾದ ಸಿ ಪಿ ಯೋಗೇಶ್ವರ್ ಈ ವೇಳೆ ಉಪಸ್ಟಿತರಿದ್ದರು

ಪಿ ನಡ್ಡಾ ಅವರಿಗೆ ಬಿಜೆಪಿ ರಾಜ್ಕಾಧ್ವಕ್ಷ ನಳಿನ್ ಕುಮಾರ್ ಕಟೀಲ್ ಸಚಿವರಾದ ಶ್ರೀರಾಮುಲು ಅಭಿನಂದನೆ ಸಲ್ಲಿಸಿದ್ದಾರೆ

ನಡ್ಡಾ ಪಕ್ಷದ ಅನೇಕ ಉನ್ನತ ಸ್ವಾನಗಳನ್ನು ಹಾಗೂ ಕೇಂದ್ರ ಸಚಿವ ಸ್ವಾನವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಪಕ್ಷಕ್ಕಾಗಿ ದಶಕಗಳ ಕಾಲ ಶ್ರಮಿಸಿರುವ ಅವರ ನಾಯಕತ್ತದಲ್ಲಿ ಪಕ್ಷದ ಸಂಘಟನೆಗಾಗಿ ನಾವೆಲ್ಲರೂ ಶ್ರಮಿಸಲಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ನಾವೆಲ್ಲರೂ ಅವರೊಂದಿಗಿದ್ದೇವೆ ಎಂದು ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಮೈಸೂರು ಮತ್ತು ಸುತ್ತಮುತ್ತ ಇರುವ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವ ಸಂಬಂಧ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸ್ವಳೀಯ ಆಡಳಿತಕ್ಕೆ ತರಬೇತಿ ನೀಡಲು ರಾಷ್ಷೀಯ ಭದ್ರತಾ ಪಡೆ ಎನ್ಎಸ್ಜಿಯ ಒಂದುನೂರು ಕಮಾಂಡೊಗಳ ತಂಡ ಮೈಸೂರಿಗೆ ಆಗಮಿಸಿದೆ

ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರನ್ನಾಗಿ ತಮ್ಮನ್ನು ನೇಮಿಸಿರುವ ಬಗ್ಗೆ ಇದುವರೆಗೂ ತಮಗೆ ಯಾವುದೇ ಮಾಹಿತಿಯಾಗಲಿ ಆದೇಶವಾಗಲಿ ಬಂದಿಲ್ಲ ಎಂದು ವಿಧಾನಪರಿಷತ್ತಿನ ಮಾಜಿ ಸದಸ್ನೆ ತಾರಾ ಅನುರಾಧ ಸ್ವಷ್ಷನೆ ನೀಡಿದ್ದಾರೆ

ಮುನ್ಸೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರೆಯಲಿದೆ

ಮುಕ್ತಾಯ